ನೆರೆಹಾನಿ ಅಧ್ಯಯನಕ್ಕಾಗಿ ನಾಳೆ ಕೇಂದ್ರ ತಂಡ ರಾಜ್ಯಕ್ಕೆ ಆಗಮನ

ರಾಷ್ವೀಯ ಶಿಕ್ಷಣ ನೀತಿ ಚಾರಿಯಿಂದ ರಾಜ್ಯಕ್ಕೆ ಹೆಚ್ಚು ಪ್ರಯೋಜನ ಉಪಮುಖ್ಯಮಂತ್ರಿ ಡಾ

ಕೃಷಿ ವಲಯದ ಸುಧಾರಣೆಗಳಿಂದ ದೇಶದಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಶ್ರಧಾನಮಂತ್ರಿ ನರೇಂದ್ರವೋದಿ ಕಳೆದ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮಳೆ ಮತ್ತು ಪ್ರವಾಪದಿಂದಾಗಿರುವ ಪಾನಿಯ ಅಂದಾಜ ಮಾಡಲು ಕೇಂದ್ರ ತಂಡ ನಾಳೆ ರಾಜ್ಯಕ್ಷೆ ಆಗಮಿಸಲಿದೆ ಕೇಂದ್ರ ಗೃಪ ವ್ಯಮಾರಗಳ ಇಲಾಖೆಯ ಓರಿಯ ಆಧಿಕಾರಿ ಜಿ

ಸೋಮವಾರ ಗುಲ್ಬರ್ಗಾ ವಿಜಯಪುರ ಉಡುಪಿ ಜಲ್ಲೆಗಳಲ್ಲಿ ಕೇಂದ್ರ ತಂಡ ಪ್ರವಾಸ ಮಾಡಿ ಮಳೆ ಮತ್ತು ಪ್ರವಾಪದಿಂದಾಗಿರುವ ನಪ್ಪದ ಅಂದಾಐ ಪರೀಲನೆ ನಡೆಸಲಿದೆ ಮಂಗಳವಾರ ಕೇಂದ್ರ ತಂಡದ ಸದಸ್ಕರು ಕಂದಾಯ ಸಚಿವ ಆರ್ ಅಕೋಕ್ ಪಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ತಿ ಟಿ ಎಂ ಎಜಯ ಭಾಸ್ಕರ್ ಆವರೊಂದಿಗೆ ನೆರೆಹಾನಿ ಕುರಿತು ಸಮಾಲೋಚನೆ ನಡೆಸಲಿದೆ

ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ಸಿಬ್ಬಂದಿ ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರಕಿಭಟನೆ ನಡೆಸುತ್ತಿರುವುದರಿಂದ ಜನಸಾಮಾನ್ಯರು ತೊಂದರೆಗೆ ಒಳಗಾಗಿದ್ದಾರೆ

ಗದಗ ಬಸ್ ನಿಲ್ದಾಣ ಪ್ರಯಾಣಿಕರಿಲ್ಲದೇ ಏಕೋ ಎನ್ನುತ್ತಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾರಿಗೆ ಸಿಬ್ದಂದಿ ಬಸ್ ಸಂಜಾರ ನಿಲ್ಲಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರಿಂದ ಪ್ರಯಾಣಿಕರು ಖಾಸಗಿ ಬಸ್ ಮತ್ತು ಟ್ಯಾಕ್ಷಿಗಳನ್ನು ಅವಲಂಬಿಸಬೇಕಾಯಿತು

ಇತರೆ ಜಲ್ಲೆಗಳಲ್ಲೂ ಸಾರಿಗೆ ಸಿಬ್ಲಂದಿ ಮುಷ್ಠರದಲ್ಲಿ ನಿರತವಾಗಿರುವ ಕಾರಣ ಜನಸಾಮಾನ್ಯರು ಶೀವ್ರ ತೊಂದರೆಗೆ ಒಳಗಾಗಿದ್ದಾರೆ

ಲತಾ ತಿಳಿಸಿದ್ದಾರೆ

ಅಕ್ಷಕ ನಾರಾಯಣ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಖಾಸಗಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ವರ್ಚುವಲ್ ವೇದಿಕೆಯ ಮೂಲಕ ಮಾತನಾಡಿದ ಅವರು ಕೃಷಿ ಕೈಗಾರಿಕೆ ಆರೋಗ್ಯ ಸೇವಾ ವಲಯಗಳಲ್ಲಿ ಕರ್ನಾಟಕ ಮುಂಚೂಣಿ ರಾಜ್ಯವಾಗಲಿದೆ ಆತ್ಯಂತ ದೂರದ್ಯಸ್ನಿಯಿಂದ ರೂಪಿಸಲ್ಪಟ್ಟರುವ ರಾಷ್ಟೀಯ ಶಿಕ್ಷಣ ನೀತಿ ದೇಶಕ್ಕೆ ಹೊಸದಿಕ್ಕು ಹೊಸ ಭವಿಷ್ಯ ಕೋರಲಿದ್ದು ರಾಜ್ಯಕ್ಷೆ ಹೆಚ್ಚನ ಲಾಭ ತಂದು ಕೊಡಲಿದೆ ಎಂದು ಪೇಳಿದರು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಎಲೆಕ್ಟಾನಿಕ್ ಸಂಶೋಧನೆ ಸೇರಿದಂತೆ ಪಲವಾರು ಕ್ಷೇತ್ರಗಳಲ್ಲಿ ರಾಜ್ಯ ಆತ್ತುತ್ತಮ ಸಾಧನೆ ಮಾಡಿದೆ ರಾಷ್ಟೀಯ ಶಿಕ್ಷಣ ನೀತಿ ಜಾರಿಯಾದ ನಂತರ ಸಾಂಪ್ರದಾಯಿಕ ಶಿಕ್ಷಣದ ಸ್ವರೂಪ ಬದಲಾಗಲಿದ್ದು ಆ ಮೂಲಕ ಮುಂದಿನ ದಿನಗಳಲ್ಲಿ ಕೈಗಾರಿಕೆ ಕೃಷಿ ತೋಟಗಾರಿಕೆ ನೀರಾವರಿ ಆರೋಗ್ಯ ಸೇವೆ ಸಾರಿಗೆ ಸೇವೆ ಒಳಗೊಂಡು ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಅಜ್ವರಿಯ ಅಭಿವೃದ್ಧಿ ಕಾಣಲಿದೆ ಎಂದರು ದೇಶ ಎದುರಿಸುತ್ತಿರುವ ಸಾಮಾಜಿಕ ಅರ್ಥಿಕ ಸಮಸ್ಯೆಗಳಿಗೆ ಶಿಕ್ಷಣದಿಂದ ಸುಲಭ ಪರಿಷಾರ ದೊರಕಲಿದೆ

ಕೃಷಿ ವಲಯದ ಸುಧಾರಣಾ ತಿದ್ದುಪಡಿ ಕಾಯ್ದೆಗಳಿಂದ ರೈತರಿಗೆ ಹೊಸ ಅವಕಾಶಗಳು ದೊರಕಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳದ್ದಾರೆ

ರೈತರಿಗೆ ಅನುಕೂಲವಾಗಲಿ ಎಂದೇ ಹೊಸ ಕಾಯ್ದೆಗಳನ್ನು ರೂಪಿಸಲಾಗಿದೆ ಈ ಸುಧಾರಣೆಗಳಿಂದ ರೈತರಿಗೆ ಸುಸಜ್ಜತ ಹೊಸ ಮಾರುಕಟ್ಟಿಗಳು ತಂತ್ರಜ್ಞಾನ ಲಭಿಸಲಿವೆ ಇದರ ಪರಿಣಾಮವಾಗಿ ಮುಂಬರುವ ದಿನಗಳಲ್ಲಿ ಕೃಷಿ ವಲಯದಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಪರಿದು ಬರಲಿದೆ ಎಂದರು

ಆರ್ಥಿಕ ಸೂಚ್ಯಂಕಗಳು ಆಶಯಗಳನ್ನು ಹೆಚ್ಚಿಸಿದ್ದು ಸಂಕಷ್ಟದ ಸಂದರ್ಭದಲ್ಲಿ ದೇಶ ಸಾಕಷ್ಟು ಪಾಠ ಕಲಿತಿದೆ ಈ ಯಶಸ್ಸಿನ ಶ್ರೇಯಸ್ತು ದೇಶದ ಉದ್ದಮಿಗಳು ಯುವಕರು ರೈತರು ಹಾಗೂ ಎಲ್ಲಾ ಭಾರತೀಯರಿಗೆ ಸಲ್ಲಬೇಕು ಎಂದು ಪ್ರಧಾನಮಂತ್ರಿ ಹೇಳದರು ಈ ಒಂದಿನ ಸರ್ಕಾರದ ನೀತಿಗಳು ಪಲವು ರಂಗಗಳಲ್ಲಿ ಆದಕ್ಷತೆಗೆ ಪೋತ್ಸಾಪ ನೀಡುತ್ತಿದ್ದವು ಹೊಸ ಪ್ರಯೋಗಗಳು ಸ್ಥಿತಗೊಂಡಿದ್ದವು ಎಂದರು ಅತ್ಪನಿರ್ಭರ್ ಭಾರತ ಅಭಿಯಾನ ಪ್ರತಿಯೊಂದು ವಲಯದಲ್ಲೂ ಸಾಮರ್ಥ್ಯ ಕಾರ್ಯಕ್ಷಮತೆಯನ್ನು ಉತ್ತೇಜಿಸಲಿದೆ ಸ್ಪರ್ಧಾತ್ಮಕತೆಗೆ ಅವಕಾಶಗಳುವ ತಂತ್ರಜ್ಞಾನ ಆಧರಿತ ಕೈಗಾರಿಕೆಗಳಿಗೆ ಮನಸ್ವೇತನ ಕಲ್ಪಿಸಲು ಸರ್ಕಾರ ಪೆಟ್ಟನ ಆದ್ಯತೆ ನೀಡಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ರಾಜ್ಯದಲ್ಲಿ ಗ್ರಾಮಪಂಚಾಯಿತಿ ಚುನಾವಣೆ ಎರಡು ಪಂತಗಳಲ್ಲಿ ನಡೆಯಲಿದ್ದು ಮೊದಲನೇ ಪಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಕಾರ್ಯ ನಿನ್ನೆಗೆ ಮುತ್ತಾಯಗೊಂಡಿದೆ